ಕೇಂದ್ರ ಸಚಿವ ಡಾ

ಭಯೋತ್ವಾದಕರ ವಿರುದ್ದ ಕಾರ್ಯಾಚರಣೆ ನಡೆಸಿದ ಸ್ನಳದಲ್ಲಿ ಅಥವಾ ಹತ್ಲೆಗೀಡಾದ ಭಯೋತ್ವಾದಕರನ್ನು ಸಮಾಧಿ ಮಾಡುವ ಸಂದರ್ಭದಲ್ಲಿ ಯಾವುದೇ ಕಲ್ಲು ತೂರಾಟದ ಘಟನೆ ನಡೆದಿಲ್ಲ ಅಥವಾ ಕಾನೂನು ಮತ್ತು ಸುವ್ವವಸ್ಸೆಗೆ ಭಂಗವಾಗಿಲ್ಲ ಎಂದು ಡಿಜೆಪಿ ತಿಳಿಸಿದರು

ಇತರ ನಾಲ್ವರನ್ನು ಬಂಧಿಸಲಾಗಿದೆ

ಜತೇಂದ್ರ ಸಿಂಗ್ ಅವರು ಭದ್ರತಾ ಪಡೆಗಳ ಕಾರ್ಯವನ್ನು ಶ್ಲಾಘಿಸಿದರು ಕೇಂದ್ರಾಡಳತ ಪ್ರದೇಶಗಳ ರಚನೆಯ ಬಳಕ ಮತ್ತು ರಾಜ್ಯಪಾಲರ ಆಳ್ಲಕೆ ಜಾರಿ ಮಾಡಿದ ತರುವಾಯ ಕಣಿವೆಯಲ್ಲಿ ಸಹಯೋಗ ಹೆಚ್ಚು ಸಮರ್ಥ ಮತ್ತು ಪರಿಣಾಮಕಾರಿಯಾಗಿದೆ ಎಂದು ತಿಳಿಸಿದರು

ಕಣಿವೆಯಲ್ಲಿ ಸಹಜ ಸ್ಠಿತಿ ಪುನರ್ ಸ್ಥಾಪಿಸಲು ಭಾರತ ಕೈಗೊಂಡಿರುವ ಧನಾತ್ಮಕ ಕ್ರಮಗಳಗೆ ರಾಯಭಾರಿಗಳು ಪ್ರಶಂಸೆ ವ್ಯಕ್ತಪಡಿಸಿದರು ಸದಸ್ಯರು ಅಭಿವೃದ್ದಿ ಕಾರ್ಯಕ್ರಮಗಳ ಅನುಷ್ಠಾನ ಭದ್ರತಾ ಪರಿಚ್ಚಿತಿ ಮತ್ತು ವಲಯದಲ್ಲಿ ಪ್ರಗತಿಪರವಾಗಿ ಸಹಜಸ್ಥಿತಿಗೆ ಪರಿಸ್ಥಿತಿ ತರುವ ಪ್ರಯತ್ನಗಳ ಕುರಿತಂತೆಯೂ ಮಾತನಾಡಿದರು ಎಂದು ವರದಿಯಾಗಿದೆ

ಐರೋಷ್ನ ಒಕ್ಕೂಟದ ರಾಯಭಾರಿ ಉಗೋ ಅಸ್ಸುಟೋ ಅವರು ಐರೋಷ್ನ ಒಕ್ಕೂಟದ ಸದಸ್ಯ ರಾಯಭಾರಿಗಳೊಂದಿಗೆ ಈ ನಿಯೋಗದ ಭಾಗವಾಗಿದ್ದರು

ದೆಹಲಿಯಲ್ಲಿ ವೈಜ್ಞಾನಿಕ ಮತ್ತು ಕೈಗಾರಿಕಾ ಸಂಶೋಧನಾ ಸೊಸೈಟಿ ಸಿಎಸ್ ಐ ಆರ್

ಮಾದಕ ವಸ್ತುಗಳ ಕಳ್ಳಸಾಗಾಟ ಪಿಡುಗಿನ ನಿರ್ಮೂಲನೆಗೆ ಬಿಮ್ಸ್ಟೆಕ್ ಗುಂಪಿನ ದೇಶಗಳು ತೀವ್ರ ಪ್ರಯತ್ನಗಳನ್ನು ಮುಂದುವರೆಸಬೇಕೆಂದು ಭಾರತ ಕರೆ ನೀಡಿದೆ

ಕಿಶನ್ ರೆಡ್ಡಿ ದೆಹಲಿಯಲ್ಲಿ ನಿನ್ನೆ ನಡೆದ ಬಿಮ್ಸೆಕ್ ದೇಶಗಳ ಸಮಾವೇಶದ ಮುಕ್ತಾಯ ಸಮಾರಂಭದಲ್ಲಿ ಮಾತನಾಡಿದರು

ಮಾದಕ ವಸ್ತು ಕಳ್ಳಸಾಗಾಟ ಸಮಸ್ಕೆ ಯಾವುದೇ ದೇಶದ ಆರ್ಥಿಕತೆಯನ್ನು ಅಸ್ವಿರಗೊಳಿಸಲು ಕಾರಣವಾಗಲಿದೆ ಎಂದು ಕಿಶನ್ ರೆಡ್ಡಿ ಹೇಳಿದರು ಪ್ರಧಾನಮಂತ್ರಿ ನರೇಂದ್ರಮೋದಿ ನಾಳೆ ತಮ್ಮ ಸಂಸದೀಯ ಕ್ಷೇತ್ರವಾದ ವಾರಾಣಸಿಗೆ ಭೇಟಿ ನೀಡಲಿದ್ದಾರೆ

ಉತ್ತರ ಪ್ರದೇಶ ವಿನ್ಯಾಸಗಳ ಸಂಸ್ಥೆಯ ಉದ್ಘಾಟನೆಯ ನಂತರ ಅವರು ಕಾಶಿ ಏಕ್ ರೂಪ್ ಅನೇಕ್ ಸಾಂಸ್ಕತಿಕ ಕಲಾ ಮತ್ತು ಕರಕುಶಲ ಮೇಳವನ್ನು ಅಲ್ಲಿಯ ದೀನ್ ದಯಾಳ್ ಹಸ್ತಕಲಾ ಸಂಕೀರ್ಣದಲ್ಲಿ ಉದ್ವಾಟಿಸುತ್ತಾರೆ

ಏರ್ಸೆಲ್ ಮ್ಯಾಕ್ಸ್ ಪ್ರಕರಣದಲ್ಲಿ ಸಿಬಿಐ ದೆಹಲಿಯ ನ್ನಾಯಾಲಯಕ್ಕೆ ವಿಚಾರಣೆ ಕುರಿತ ಯಥಾಸ್ವಿತಿ ವರದಿಗಳನ್ನು ಸಲ್ಲಿಸಿದೆ

ಮಾಜಿ ಹಣಕಾಸು ಸಚಿವ ಪಿ

ಜಾರಿ ನಿರ್ದೇತನಾಲಯದ ತನಿಖೆಗಳನ್ನು ಕುರಿತ ವರದಿಯನ್ನು ಹೆಚ್ಚುವರಿ ಸಾಲಿಸಿಟರ್ ಜನರಲ್ ಸಂಜಯ್ ಜೈನ್ ಮುಚ್ಚಿದ ಲಕೋಟೆಯಲ್ಲಿ ನ್ಯಾಯಾಲಯಕ್ಕೆ ಸಲ್ಲಿಸಿದರು

ಪೋರ್ಚುಗೀಸ್ ಅಧ್ಯಕ್ಷ ಮಾರ್ಸೆಲೋ ರೆಬೆಲೋ ಡ ಸೂಸ ಮತ್ತು ಪ್ರಧಾನಿ ನರೇಂದ್ರ ಮೋದಿ ಅವರ ನಡುವೆ ವ್ಯಾಪಕ ಮಾತುಕತೆಯ ಬಳಿಕ ಈ ಒಪ್ಪಂದಗಳಿಗೆ ಅಂಕಿತ ಹಾಕಲಾಗಿದೆ ಜಮ್ನು ಮತ್ತು ಕಾತ್ನೀರಕ್ಕೆ ಸಂಬಂಧಿಸಿದ ಎಲ್ಲ ಉಲ್ಲೇಖಗಳನ್ನೂ ತಿರಸ್ತರಿಸಿರುವ ಭಾರತ ಅದು ತನ್ನ ಅವಿಭಾಜ್ಯ ಅಂಗ ಎಂದು ಪುನರುಚ್ಹರಿಸಿದೆ ಟರ್ಕಿ ಪಾಕಿಸ್ತಾನ ಜಂಟ ಫೋಷಣೆಯ ವೇಳೆ ಟರ್ಕಿಯ ಅಧ್ಯಕ್ಷರು ಜಮ್ನು ಮತ್ತು ಕಾತ್ತೀರದ ಬಗ್ಗೆ ನೀಡಿರುವ ಎಲ್ಲ ಉಲ್ಲೇಖಗಳ ಬಗ್ಗೆ ಕೇಳಲಾದ ಪ್ರಶ್ನೆಗೆ ಪ್ರಕ್ರಿಯೆ ನೀಡಿದ ಭಾರತದ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯದ ವಕ್ತಾರ ರವೀಶ್ ಕುಮಾರ್ ಈ ಹೇಳಿಕೆಗಳನ್ನು ಭಾರತ ತಿರಸ್ತರಿಸುತ್ತದೆ ಜಮ್ನು ಮತ್ತು ಕಾಶ್ನೀರ ಭಾರತದ ಅವಿಭಾಜ್ಯ ಅಂಗವಾಗಿದೆ ಎಂದು ತಿಳಿಸಿದ್ದಾರೆ

ಇಂಥ ಉಲ್ಲೇಖಕ್ಕೂ ಮುನ್ನ ಪಾಕಿಸ್ತಾನದಿಂದ ಹೊರಹೊಮ್ನುತ್ತಿರುವ ಭಯೋತ್ವಾದನೆಯಿಂದ ಭಾರತಕ್ಕೆ ಮತ್ತು ವಲಯಕ್ಕೆ ಇರುವ ಭಯೋತ್ವಾದಕ ಭೀತಿಯೂ ಸೇರಿದಂತೆ ವಿವಿಧ ಅಂಶಗಳ ಬಗ್ಗೆ ಸ್ಪಷ್ಷ ತಿಳಿವಳಿ ಅಗತ್ಯ ಎಂದು ರವೀಶ್ ಕುಮಾರ್ ಹೇಳಿದರು ಜಾಗತಿಕ ರಾಜಕೀಯ ಸಮತೋಲನವನ್ನು ಮರಳ ಪಾದಿಗೆ ತರುವ ಪ್ರಯತ್ನಗಳು ಪ್ರಗತಿಯಲ್ಲಿವೆ ಇದಕ್ಕೆ ಪಾಲ್ಲಿಮಾತ್ಯ ದೇಶಗಳು ಇದಕ್ಕೆ ಹೆಚ್ಚನ ಆಸ್ತಿ ತೋರಬೇಕಾದ ಅಗತ್ನವಿದೆ ಎಂದು ವಿದೇಶಾಂಗ ವ್ಲವಹಾರಗಳ ಸಚಿವ ಎಸ್

ಅಂತಾರಾಷ್ಲೀಯ ಭದ್ರತಾ ನೀತಿ ಕುರಿತ ವಿಚಾರ ವಿನಿಮಯಕ್ನಾಗಿ ಮ್ಲೂನಿಕ್ ಭದ್ರತಾ ಸಮಾವೇಶ ನಿನ್ನೆ ಆರಂಭವಾಗಿದೆ ಕೇಂದ್ರೀಯ ಪ್ರೌಢ ತಿಕ್ಷಣ ಪರೀಕ್ಷಾ ಮಂಡಳಿ ಸಿ

ಎಸ್ ಇ